ರಾಷ್ಷಪತಿ ಭವನದಲ್ಲಿ ನಡೆಯಲಿರುವ ಈ ಸಮ್ಮೇಳನದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಭಾಗವಹಿಸಲಿದ್ದಾರೆ ರಾಪ್ಪಪತಿಯವರ ಉದ್ಘಾಟನಾ ಭಾಷಣದೊಂದಿಗೆ ಸಮ್ಮೇಳನ ಆರಂಭವಾಗಲಿದ್ದು ಕೇಂದ್ರ ಸರ್ಕಾರದ ಹಾಗೂ ಅಂತರಿಕ ಭದ್ರತೆ ಕುರಿತ ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ಸಮ್ನೇಳನದಲ್ಲಿ ವಿಷಯ ಮಂಡನೆ ಹಾಗೂ ಚರ್ಚೆಗಳು ನಡೆಯಲಿವೆ

ನೀತಿ ಆಯೋಗದ ಉಪಾಧ್ಯಕ್ಷರು ಮತ್ತು ರಾಷ್ವೀಯ ಭದ್ರತಾ ಸಲಹೆಗಾರರು ವಿವಿಧ ವಿಷಯಗಳ ಕುರಿತು ಮಂಡನೆ ಮಾಡಲಿದ್ದಾರೆ ನಂತರ ಪ್ರಧಾನಿ ಮೋದಿ ಸಭಿಕರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ರಾಷ್ಷಪತಿ ಉಪರಾಷ್ಷಪತಿ ಪ್ರಧಾನಿ ಗ್ಚಹ ಸಚಿವ ಮತ್ತು ವಿದೇಶಾಂಗ ವ್ಲವಹಾರಗಳ ಸಚಿವರು ನಾಳೆಯ ಸಮ್ಮೇಳನದಲ್ಲಿ ಮುಕ್ತಾಯ ಭಾಷಣ ಮಾಡಲಿದ್ದಾರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ನಾಳೆ ಲೆಫ್ಟಿನೆಂಟ್ ಗೌರ್ವರ್ಗಳು ಮತ್ತು ಆಡಳಿತಾಧಿಕಾರಿಗಳನ್ನೊಳಗೊಂಡ ವಿಶೇಷ ಸಭೆ ನಡೆಯಲಿದೆ ಅನುತ್ವಾದಕ ಆಸ್ತಿಗಳು ಮತ್ತು ಬ್ಲಾಂಕ್ ವಂಚನೆ ಬಗ್ಗೆ ಸಾರ್ವಜನಿಕ ಹಾಗೂ ಖಾಸಗಿ ವಲಯದ ಬ್ಲಾಂಕುಗಳು ದೆಹಲಿಯಲ್ಲಿ ಇಂದು ಹಣಕಾಸಿನ ಮೇಲಿನ ಸಂಸದೀಯ ಸ್ಥಾಯಿ ಸಮಿತಿಗೆ ವಿವರಣೆ ನೀಡಲಿವೆ ಸಾರ್ವಜನಿಕ ವಲಯ ಬ್ಲಾಂಕುಗಳ ವಹಿವಾಟುಗಳ ಮೇಲೆ ಕೇಂದ್ರೀಯ ಬ್ಲಾಂಕು ಎನಿಸಿರುವ ರಿಸರ್ವ್ ಬ್ಲಾಂಕಿಗೆ ಸರಿಯಾದ ಅಧಿಕಾರವಿಲ್ಲ ಎಂದು ಆರ್ಬಿಐ ಗವರ್ನರ್ ಊರ್ಜಿತ್ ಪಟೇಲ್ ಹೇಳರುವ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ ಇದೇ ವಿಚಾರಕ್ಷೆ ಸಂಬಂಧಪಟ್ಟಂತೆ ಈ ತಿಂಗಳ ಕೊನೆಗೆ ವಿವರಣೆ ನೀಡುವಂತೆ ಸಂಸದೀಯ ಸ್ಥಾಯಿ ಸಮಿತಿ ತಂಡ ಸಭೆ ಕರೆದಿದೆ

ತರಬೇತಿ ಮತ್ತು ಕೌಶಲ್ಲಗಳನ್ನು ನೀಡಿದರೂ ಸಹ ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ವಿಶೇಷವಾಗಿ ಪ್ರೋತ್ಸಾಹಿಸುವ ಅಗತ್ಯವಿದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಲವಹಾರಗಳ ರಾಜ್ಯ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ

ಪರಿಸರ ಸ್ನೇಹಿ ನಗರ ಅಭಿವೃದ್ದಿಗೆ ನೀಲ ನಕ್ಷೆ ರಚಿಸುವ ಕಾರ್ಯತಂತ್ರದ ಕುರಿತು ಅವರು ಮಾತನಾಡಿದರು ನಾಳೆ ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಈ ವಿಷಯಾಧಾರಿತ ಸಭೆಯನ್ನು ಆಯೋಜಿಸಲಾಗಿತ್ತು

ಈ ಮೂಲಕ ಹೊಸ ನಗರ ಕಾರ್ಯಸೂಚಿ ಮತ್ತು ಸುಸ್ವಿರ ಅಭಿವೃದ್ದಿ ಗುರಿಯನ್ನು ಸಾಧಿಸಬಹುದು ಎಂದು ಅವರು ಪ್ರತಿಪಾದಿಸಿದ್ದಾರೆ

ಮಹಾರಾಷ್ಟದ ಯವತ್ನಾಲ್ ಜಿಲ್ಲೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಪಾಕಿಸ್ತಾನ ಅಪ್ರಜೋದಿತ ದಾಳಿ ನಡೆಸಿದರೆ ಅದಕ್ಕೆ ಪ್ರತೀಕಾರ ನೀಡುವ ಅವಕಾಶ ಭಾರತಕ್ಕೆ ಇದೆ ಭಾರತ ಮೊದಲ ಮುಷ್ಕರ ಇಲ್ಲ ನೀತಿ ಮೇಲೆ ನಂಬಿಕೆ ಇರಿಸಿದೆ ರಂಜಾನ್ ಮಾಸಾಚರಣೆ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಗುಂಡಿನ ದಾಳಗಳಗೆ ವಿರಾಮ ಹೇರಲು ಭಾರತ ನಿರ್ಧರಿಸಿತ್ತು ಆದರೆ ಗಡಿಯಲ್ಲಿ ಭಯೋತ್ಪಾದನೆ ಮತ್ತು ಕದನ ವಿರಾಮ ಉಲ್ಲಂಘನೆಗಳಗೆ ಪಾಕಿಸ್ತಾನ ವಿರಾಮ ಹೇರಿಲ್ಲ ಎಂದು ಹೇಳಿದರು

ಗೌತಮ ಬುದ್ದ ನಗರದ ಕಸನಾ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ

ಗುಪ್ತಾ ಮತ್ತು ಉಪ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್ ವಿರುದ್ದ ಕೂಡಾ ಎಫ್ಐಆರ್ ದಾಖಲಾಗಿದೆ

ಸ್ಟಳೀಯ ಭಾಷೆಗಳಲ್ಲಿ ಮತ್ತು ಪ್ರಾಂತೀಯ ಭಾಷೆಗಳ ಪತ್ರಿಕೋದ್ಲಮಕ್ಕೆ ಉತ್ತಮ ಭವಿಷ್ಲವಿದೆ ಎಂದು ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ವೆಂಪತಿ ಅಭಿಪ್ರಾಯಪಟ್ಟದ್ದಾರೆ ದೆಹಲಿಯಲ್ಲಿ ನಿನ್ನೆ ಪತ್ರಕರ್ತರಿಗೆ ಸನ್ನಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದ ಮೂಲೆ ಮೂಲೆಗಳಲ್ಲಿ ವಿವಿಧ ಸ್ಥಳೀಯ ಭಾಷೆಗಳಲ್ಲಿ ವೃತ್ತಿಪರ ಪತ್ರಿಕೋದ್ಯಮ ಸಕ್ರಿಯವಾಗಿದೆ ಎಂದು ಹೇಳಿದರು ಮರಳು ಮಾಫಿಯಾ ಅಥವಾ ಅಪರಾಧಿಗಳ ವಿರುದ್ದ ಸುದ್ದಿ ತಯಾರಿಸುವುದು ನಿಜಕ್ಕೂ ಸವಾಲಿನ ಕೆಲಸ ಏಕೆಂದರೆ ಇಲ್ಲಿ ಪತ್ರಕರ್ತರು ತಮ್ಮ ವೃತ್ತಿ ಪಯಣದಲ್ಲಿ ಅನೇಕ ಕಷ್ಟಗಳನ್ನು ಮತ್ತು ಹಲವು ಸಂದರ್ಭಗಳಲ್ಲಿ ಜೀವ ಬೆದರಿಕೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳದರು ಡಿಜೆಟಲ್ ಮಾಧ್ವಮ ಪತ್ರಿಕೋದ್ವಮದ ಭವಿಷ್ಣವಾಗಿದ್ದು ಅಂತರ್ಜಾಲದ ಬಳಕೆ ಹೆಚ್ಚಾಗುತ್ತಿದೆ ಎಂದು ಹೇಳಿದರು

ಅವರು ಈ ವೇಳೆ ಬ್ರೆಜಿಲ್ನ ವಿವಿಧ ತರಬೇತಿ ಫಟಕ ಹಾಗೂ ಕಾರ್ಯನಿರ್ವಹಣಾ ವಿಭಾಗಗಳಿಗೆ ಭೇಟಿ ನೀಡಿ ಅಳ್ಲಿನ ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಈ ಭೇಟಿಯಿಂದಾಗಿ ರಕ್ಷಣಾ ಸಹಕಾರಕ್ಕೆ ಹೆಚ್ಚಿನ ಪ್ರೇರಣೆ ದೊರೆಯಲಿದೆಯಲ್ಲದೇ ಎರಡೂ ರಾಷ್ಟಗಳ ನಡುವೆ ಹೆಚ್ಚಿನ ಸಹಕಾರ ಪ್ರಕ್ರಿಯೆಗಳಿಗೆ ದಾರಿ ಮಾಡಿಕೊಡಲಿದೆ ಎಂದು ರಕ್ಷಣಾ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ವಿದೇತಾಂಗ ಸಚಿವೆ ಸುಷ್ನಾ ಸ್ವರಾಜ್ ಇಂದು ಬ್ರಿಕ್ಸ್ ರಾಷ್ಟಗಳ ವಿದೇತಾಂಗ ಇಲಾಖೆ ಸಚಿವರುಗಳ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ದಕ್ಷಿಣ ಆಫ್ರಿಕಾ ರಾಜಧಾನಿ ಜೋಹಾನ್ಸ್ ಬರ್ಗ್ನಲ್ಲಿ ನಡೆಯುತ್ತಿರುವ ಈ ಸಭೆಯು ಮುಂದಿನ ತಿಂಗಳು ನಡೆಯಲಿರುವ ಬ್ರಿಕ್ಸ್ ರಾಷ್ಟಗಳ ವಾರ್ಷಿಕ ತೃಂಗಸಭೆಗೆ ಮುನ್ನುಡಿ ಬರೆಯಲಿದೆ ಇಂದು ಸುಷ್ಕಾ ಸ್ವರಾಜ್ ಅವರು ಭಾರತ ಬ್ರೆಜಿಲ್ ದಕ್ಷಿಣ ಆಫ್ರಿಕಾ ರಾಷ್ಷಗಳ ವಿದೇಶಾಂಗ ಸಚಿವರುಗಳ ಸಭೆಯಲ್ಲಿ ಕೂಡಾ ಭಾಗವಹಿಸಲಿದ್ದಾರೆ ನಿನ್ನೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಘೋಸ ಅವರನ್ನು ಭೇಟ ಮಾಡಿ ಮಾತುಕತೆ ನಡೆಸಿದ ಸುಷ್ಮಾ ಸ್ವರಾಜ್ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ದ್ವಿಪಕ್ಷೀಯ ಹಾಗೂ ಬಹು ಹಂತದ ಸಹಕಾರ ವೃದ್ದಿ ಕುರಿತು ಚರ್ಚೆ ನಡೆಸಿದರು

ಪಿತೃ ಪಕ್ಷ ಆಚರಣೆ ಹಿನ್ನಲೆಯಲ್ಲಿ ಬಿಹಾರದ ಗಯಾಕ್ಕೆ ದೇಶದೆಲ್ಲೆಡೆಯಿಂದ ಜನರು ಭೇಟಿ ನೀಡುತ್ತಿದ್ದು ಅಗಲಿದ ಪೋಷಕರು ಮತ್ತು ಸಂಬಂಧಿಗಳ ಆತ್ವಕ್ಷ ಮೋಕ್ಷ ಲಭಿಸಲು ಪಿಂಡದಾನ ತರ್ಪಣ ಹಾಗೂ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದಾರೆ ಫಾಲ್ಗು ನದಿ ದಂಡೆಯಲ್ಲಿರುವ ವಿಷ್ಣುಪಾದ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದಾರೆ

ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆರೆನಾ ವಿಲಿಯಮ್ಸ್ ಹಾಗೂ ಮರಿಯಾ ಶರಾಮೋವಾ ಸೆಣಸಲಿದ್ದು ಎಲ್ಲರ ಕಣ್ಣು ಈ ಜೋಡಿಯ ನಡುವಿನ ಪಂದ್ಲದ ಮೇಲಿದೆ